ಅವರಿಂದ ಚಾಲನೆ

ಭಾರತ ಮತ್ತು ಅಮೆರಿಕ ಸಮ್ಮತಿ ದೇಶದ ಮಹತ್ವಾಕಾಂಕ್ವಿ ಯೋಜನೆಗಳ ಯಶಸ್ಸಿಗೆ ಕೈಜೋಡಿಸುವಂತೆ ಚೆಕ್ ಗಣರಾಜ್ಯಕ್ಕೆ

ಗೌರವದಿಂದ ಕಾಣುವಂತೆ ನೂತನ ಸರ್ಕಾರಕ್ಕೆ ಅಮೆರಿಕದ ಹಲವು ಸಂಸದರ ಆಗ್ರಹ

ಭಾರತದಲ್ಲಿ ನಡೆಯುತ್ತಿರುವ ಮೊಟ್ಟ ಮೊದಲ ಗ್ತೋಬಲ್ ಮೊಬಿಲಿಟಿ ಸಮಿಟ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ಚಾಲನೆ ನೀಡಿದರು

ಉದ್ಘಾಟನೆಯ ನಂತರ ಮಾತನಾಡಿದ ಪ್ರಧಾನಮಂತ್ರಿಗಳು ಭಾರತ ಈಗ ಹೆಚ್ಚು ಚಲನಶೀಲವಾಗಿದೆ ದೇಶದ ಆರ್ಥಿಕತೆಯೂ ಮೊದಲಿಗಿಂತ ಹೆಚ್ಚು ಚಲನಶೀಲವಾಗಿದೆ ಎಂದರು ನಮ್ಮ ನಗರಗಳು ಮತ್ತು ಮೂಲಸೌಕರ್ಯ ವ್ಯವಸ್ಥೆ ಹಿಂದಿಗಿಂತಲೂ ಈಗ ಹೆಚ್ಚು ಚಲನಶೀಲವಾಗಿರುವುದಾಗಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು ಭಾರತ ಈಗ ವಿಶ್ವದಲ್ಲೇ ಅತಿವೇಗವಾಗಿ ಬೆಳೆಯುತ್ತಿರುವ ನವೋದ್ಯಮಗಳ ತಾಣವಾಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದರು ಸಮಾವೇಶದಲ್ಲಿ ಮಾತನಾಡಿದ ಕಾರ್ಯನಿರ್ವಹಣಾಧಿಕಾರಿ ಗುಯೆಂಟರ್ ಬುಟ್ಷೆಕ್ ವಿಶ್ವ ಆರ್ಥಿಕತೆಯಲ್ಲಿ ಭಾರತ ಉದಯೋನ್ಮುಖ ತಾರೆಯಂತೆ ಪ್ರಜ್ವಲಿಸುತ್ತಿದೆ ಎಂದರು ಇಂತಹ ಸಮಾವೇಶವನ್ನು ಆಯೋಜಿಸಿರುವ ನೀತಿ ಆಯೋಗಕ್ಕೆ ಕೃತಜ್ಞತೆ ಸೂಚಿಸುವುದಾಗಿ ಹೇಳಿದರು ಟೊಯೋಟಾ ಕಂಪನಿಯ ಅಧ್ಯಕ್ಷರಾದ ತಾಕೇಶಿ ಉಚಿಯಾಮ್ದ ಮಾತನಾಡಿ ಇಂಗಾಲ ಹೊರಸೂಸುವಿಕೆಯನ್ನು ತಗ್ಗಿಸಲು ಹೈಬ್ರಿಡ್ ವಾಹನಗಳ ಬಳಕೆ ಹೆಚ್ಚಾಗಬೇಕಾದ ಅನಿವಾರ್ಯತೆಯನ್ನು ಪ್ರತಿಪಾದಿಸಿದರು ಎಬಿಬಿ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಉಲ್ರಿಚ್ ಸ್ಸೀಯೆಸ್ಹೋಫರ್ ಮಾತನಾಡಿ ಪರಿಸರ ಹಿತರಕ್ಷಣೆ ದ್ವಷ್ಟಿಯಿಂದ ವಿದ್ಯುನ್ಮಾನ ಚಲನಶೀಲತೆಗೆ ಹೆಚ್ಚಿನ ಒತ್ತು ನೀಡುತ್ತಿರುವ ಭಾರತ ಸರ್ಕಾರದ ಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು

ಕಾರ್ಯಕ್ರಮದಲ್ಲಿ ಪೂರ್ವಭಾವಿ ಭಾಷಣ ಮಾಡಿದ ನೀತಿ ಆಯೋಗದ ಉಪಾಧ್ಯಕ್ಷರಾದ ಡಾ ರಾಜೀವ್ ಕುಮಾರ್ ಭವಿಷ್ಯದ ಜಾಗತಿಕ ಚಲನಶೀಲತೆಯ ನಿರೂಪಣೆಯಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸಲಿದೆ ಎಂದರು ವಿಶ್ನ ಸಂಸ್ತೆ ಮತ್ತು ಆರ್ಥಿಕ ಕಾರ್ಯಪಡೆಯಂತಹ ಅಂತಾರಾಷ್ತೀಯ ವೇದಿಕೆಗಳಲ್ಲಿ ಭಯೋತ್ಸಾದನೆ ವಿರುದ್ದದ ಹೋರಾಟಕ್ನಾಗಿ ಸಹಕಾರವನ್ನು ಇನ್ನಷ್ಟು ಹೆಚ್ಚಿಸಲು ಭಾರತ ಮತ್ತು ಅಮೆರಿಕ ನಿರ್ಧರಿಸಿವೆ

ವಿದೇಶಾಂಗ ವ್ಯವಹಾರಗಳ ಸಚಿವರಾದ ಸುಷ್ಮಾ ಸ್ವರಾಜ್ ಮಾತನಾಡಿ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಉಭಯ ದೇಶಗಳು ಒಪ್ಸಿಕೊಂಡಿರುವುದಾಗಿ ತಿಳಿಸಿದರು ಭಯೋತ್ಸಾದನೆ ನಿಗ್ರಹ ಪ್ರಯತ್ನಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸಲೂ ಸಹ ಎರಡೂ ದೇಶಗಳು ಒಪ್ಸಿಕೊಂಡಿವೆ ಎಂದು ಅವರು ಹೇಳಿದರು ಪಾಕಿಸ್ತಾನದಿಂದ ಭಯೋತ್ಸಾದನೆಗೆ ಆಶ್ರಯ ದೊರೆತಿರುವುದು ಜಾಗತಿಕ ಭದ್ರತಾ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರಿದೆ ಇದು ಭಾರತ ಮತ್ತು ಅಮೆರಿಕ ಮೇಲೂ ಪರಿಣಾಮ ಉಂಟುಮಾಡಿದೆ ಎಂದರು ಎಚ್ಒನ್ಬಿ ವೀಸಾ ವಿಚಾರ ಕುರಿತಂತೆ ಪ್ರಸ್ತಾಪಿಸಿದ ವಿದೇಶಾಂಗ ಸಚಿವರು ಈ ಕುರಿತು ಭಾರತದ ಕಳಕಳಿಯನ್ನು ಮನಗಾಣುವಂತೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಪಾಂಪಿಯೋ ಅವರಲ್ಲಿ ಮನವಿ ಮಾಡಿದರು ಇದಕ್ಕೆ ಪ್ರತಿಯಾಗಿ ಮಾತನಾಡಿದ ಪಾಂಪಿಯೋ ಹಲವು ವಲಯಗಳಲ್ಲಿ ಭಾರತದೊಂದಿಗೆ ಅಮೆರಿಕದ ಸಹಕಾರ ಮುಂದುವರಿಯುವ ಬಗ್ಗೆ ಭರವಸೆ ವ್ಯಕ್ತಪದಿಸಿದರು ಪರ್ಯಾಯ ಇಂಧನ ಬಳಸುವ ವಾಹನಗಳು ಮತ್ತು ವಿದ್ಯುಚ್ಚಕ್ತಿಯಿಂದ ಚಲಿಸುವ ವಾಹನಗಳನ್ನು ರಹದಾರಿ ಮುಕ್ತಗೊಳಿಸಲು ಸರ್ಕಾರ ನಿರ್ಧರಿಸಿದೆ ಪರಿಸರ ಮಾಲಿನ್ನ ತಗ್ಗಿಸಲು ದೇಶದಲ್ಲಿ ಇಂತಹ ವಾಹನಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಕೇಂದ್ರ ಸಚಿವ ನಿತಿನ್ ಗಡ್ಡರಿ ದೆಹಲಿಯಲ್ಲಿ ನಿನ್ನೆ ನಡೆದ ಭಾರತದ ವಾಹನ ಬಿಡಿಭಾಗಗಳ ಉತ್ವಾದಕರ ಸಮಾಜದ ವಾರ್ಷಿಕ ಸಭೆಯಲ್ಲಿ ಈ ಮಾಹಿತಿಯನ್ನು ನೀಡಿದರು ಪರಿಸರದ ಹಿತದ್ಬಷ್ಷಿಯಿಂದ ಪರ್ಯಾಯ ಇಂಧನ ಮತ್ತು ವಿದ್ಯುತ್ ಬಳಸುವ ವಾಹನಗಳ ತಯಾರಿಕೆಗೆ ಹೆಚ್ಚು ಒತ್ತು ನೀಡುವಂತೆ ಅವರು ಸಭೆಯಲ್ಲಿ ಉಪಸ್ಥಿತರಿದ್ದ ಉದ್ಯಮಿಗಳಿಗೆ ಕರೆ ನೀಡಿದರು ಕರಾವಳಿ ಪಡೆಯ ಕರಾವಳಿ ಭದ್ರತಾ ವ್ಯವಸ್ಥೆ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ಕಾರ್ಯಾಚರಣೆ ಸಿದ್ದತೆ ಕುರಿತಂತೆ ರಕ್ಷಣಾ ಖಾತೆ ರಾಜ್ಯ ಸಚಿವ ಸುಭಾಷ್ ಬಾಂಬ್ರೆ ನಿನ್ನೆ ಪರಿಶೀಲನಾ ಸಭೆ ನಡೆಸಿದರು ಮುಂಬೈನಲ್ಲಿನ ಪಶ್ಚಿಮ ವಿಭಾಗದ ಕರಾವಳಿ ಪಡೆಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿದ ಅವರಿಗೆ ತ್ವೆಲ ಮಾಲಿನ್ನ ಚಂಡಮಾರುತ ಮತ್ತಿತರ ತುರ್ತು ಸಂದರ್ಭಗಳನ್ನು ಎದುರಿಸಲು ಕರಾವಳಿ ಪಡೆ ಅನುಸರಿಸುತ್ತಿರುವ ಕಾರ್ಯತಂತ್ರಗಳ ಬಗ್ಗೆ ಹಿರಿಯ ಅಧಿಕಾರಿಗಳು ವಿವರಣೆ ನೀಡಿದರು ಅಲ್ಲದೇ ಮೀನುಗಾರಿಕೆ ಸಮುದಾಯದ ಹಿತ ಕಾಯಲು ಕರಾವಳಿ ಪಡೆ ಕೈಗೊಂಡಿರುವ ಕ್ರಮಗಳ ಬಗ್ಗೆಯೂ ಅವರಿಗೆ ವಿವರಿಸಲಾಯಿತು ಕರಾವಳಿ ಪಡೆ ಕೈಗೊಂಡಿರುವ ಕಾರ್ಯಗಳ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ ಬಾಂಬ್ರೆ ಪ್ರವಾಹ ಪೀಡಿತ ಕೇರಳದಲ್ಲಿ ಇತ್ತೀಚೆಗೆ ಪರಿಹಾರ ಹಾಗೂ ರಕ್ಷಣಾ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ಕ್ಯೆಗೊಂಡಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದರು

ಪೊಲೀಸರು ನಡೆಸಿದ ಪ್ರತಿದಾಳಿಯಲ್ಲಿ ಬಂದೂಕುಧಾರಿ ಮ್ಬತಪಟ್ಟಿದ್ದಾನೆ ಫೌಂಟನ್ ಸ್ನೇರ್ನಲ್ಲಿ ಸಂಭವಿಸಿದ ಈ ಬಂದೂಕು ದಾಳಿಯಲ್ಲಿ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ನಿವಾಸಿ ಪ್ಪಥ್ಲಿರಾಜ್ ಕಂಡೇಪಿ ಹಾಗೂ ಓಹಿಯೋದ ನಾರ್ಥ್ ಬೆಂಡ್ ನಗರದ ಓಮರ್ ಎನ್ರಿಕ್ ಸಾಂತಾ ಪೆರೇಜ಼್ ಸಾವನ್ನಪ್ಪಿದ್ದಾರೆ ನ್ಯೂಯಾರ್ಕ್ನಲ್ಲಿನ ಭಾರತೀಯ ರಾಯಭಾರಿ ಸಂದೀಪ್ ಚಕ್ರವರ್ತಿ ಈ ಬಗ್ಗೆ ಸುದ್ದಿಸಂಸ್ಥೆಗೆ ಮಾಹಿತಿ ನೀಡಿದ್ದು ಪೊಲೀಸರು ಹಾಗೂ ಕಂಡೇಪಿ ಕುಟುಂಬದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಎಂದು ತಿಳಿಸಿದ್ದಾರೆ ಭಾರತದ ರಾಷ್ಟೀಯ ಕಾರ್ಯಕ್ರಮಗಳಾದ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಹಾಗೂ ಸ್ಪಾರ್ಟ್ಅಪ್ ಇಂಡಿಯಾಗಳಲ್ಲಿ ಪಾಲುದಾರರಾಗುವಂತೆ ಚೆಕ್ ಗಣರಾಜ್ಯಕ್ಕೆ ರಾಷ್ತಪತಿ ರಾಮನಾಥ್ ಕೋವಿಂದ್ ಕರೆ ನೀಡಿದ್ದಾರೆ ಕಳೆದ ರಾತ್ರಿ ಅಲ್ಲಿನ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದ ರಾಷ್ಟ ಪತಿ ಈ ಕಾರ್ಯಕ್ರಮಗಳು ತಾಂತ್ರಿಕತೆಯಿಂದ ಕೂಡಿದ ಉದ್ವಾದಕ ಶಕ್ತಿ ಕೇಂದ್ರಗಳಾಗಿದ್ದು ಚೆಕ್ ಗಣರಾಜ್ಯದ ಜನತೆ ಇವುಗಳ ಮುಖ್ಯ ಭಾಗಿದಾರರಾಗ ಬಹುದು ಎಂದರು ಉಭಯ ದೇಶಗಳ ನಡುವೆ ಆರ್ಥಿಕ ವಲಯಕ್ಕೆ ಸಂಬಂಧಿಸಿದ ದ್ಲಿಪಕ್ಷೀಯ ಪಾಲುದಾರಿಕೆ ಕುರಿತಂತೆ ಚೆಕ್ ಗಣರಾಜ್ಯದ ಅಧ್ಯಕ್ಷ ಝಮೆನ್ ಅವರೊಂದಿಗೆ ಚರ್ಚೆ ನಡೆಸುವುದಾಗಿ ರಾಷ್ಟ್ರಪತಿ ತಿಳಿಸಿದರು ದ್ವಿಪಕ್ಷೀಯ ಅಭಿವೃದ್ದಿಯ ದೃಷ್ಟಿಯಿಂದ ವ್ಯಾಪಾರ ತಂತ್ರಜ್ಞಾನ ಹಾಗೂ ಹೂಡಿಕೆ ವಲಯಗಳಲ್ಲಿ ಹಲವಾರು ಅವಕಾಶಗಳಿವೆ ಎಂದು ಅವರು ಹೇಳಿದರು ನವಭಾರತ ಸ್ಪಡ್ಡಿಸುತ್ತಿರುವ ಅವಕಾಶಗಳನ್ನು ಬಳಸಿಕೊಂಡು ಭಾರತದ ಅಭಿವೃದ್ದಿ ಹಾಗೂ ವಿಕಸನಕ್ಕೆ ಕೈಜೊಡಿಸಲು ಅನಿವಾಯಿ ಭಾರತೀಯ ಸಮುದಾಯಕ್ಕೆ ರಾಷ್ಟ್ರಪತಿ ಕರೆ ನೀಡಿದರು

ಬರುವ ವರ್ಷ ಜನವರಿಯಲ್ಲಿ ಪ್ರವಾಸಿ ಭಾರತೀಯ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ರಾಷ್ಟ ಪತಿ ಅನಿವಾಸಿ ಭಾರತೀಯ ಸಮುದಾಯವನ್ನು ಆಹ್ವಾನಿಸಿದರು ಚೆಕ್ ಗಣರಾಜ್ಯದ ಅಧ್ಯಕ್ಷರಾದ ಮಿಲೋಸ್ ಝೆಮೆನ್ ಅವರನ್ನು ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಭೇಟಿಯಾಗಲಿದ್ದು ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಇದೇ ವೇಳೆ ಹಲವು ಒಪ್ಲಂದ ಹಾಗೂ ಒಡಂಬಡಿಕೆಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ ನಂತರ ಅವರು ಇಂದು ಚೆಕ್ ಗಣರಾಜ್ಯದ ಪ್ರಧಾನಮಂತ್ರಿ ಅಂದ್ರಾಜ್ ಬಾಬಿಸ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ ಉಪರಾಷ್ಟ ಪತಿ ವೆಂಕಯ್ಯನಾಯ್ಡು ಅವರು ಇಂದಿನಿಂದ ಮೂರು ದಿನಗಳ ಅಮೆರಿಕ ಭೇಟಿ ಕೈಗೊಳ್ಳಲಿದ್ದಾರೆ

ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯ ಸಿಲಿಗುರಿಯಲ್ಲಿ ಇಂದು ಬೆಳಿಗ್ಗೆಮತ್ತೊಂದು ಸೇತುವೆ ಕುಸಿದುಬಿದ್ದಿದೆ ಈ ಅವಘಡದಲ್ಲಿ ಓರ್ವ ಟ್ರಕ್ ಚಾಲಕ ಗಾಯಗೊಂಡಿದ್ದಾರೆ ಎಂದು ಪಶ್ಚಿಮ ಬಂಗಾಲದ ಸಚಿವ ರಬೀಂದ್ರನಾಥ್ ಫೋಷ್ ಹೇಳಿದ್ದಾರೆ ಈ ಸೇತುವೆ ಸಿಲಿಗುರಿಯಿಂದ ಉತ್ತರ ಬಂಗಾಲದ ಬ್ವಹತ್ ನಗರವಾದ ಮಾಂಗಂಜ್ಅನ್ನು ಸಂಪರ್ಕಿಸುತ್ತಿತ್ತು ರಾಜ್ಯದಲ್ಲಿ ಒಂದೇ ವಾರದಲ್ಲಿ ಎರಡು ಸೇತುವೆ ಕುಸಿದ ವರದಿಯಾಗಿದೆ

ಪಾಕಿಸ್ತಾನದಲ್ಲಿರುವ ಬುಡಕಟ್ಟು ಮತ್ತು ಧಾರ್ಮಿಕ ಅಲ್ಲಸಂಖ್ಯಾತರನ್ನು ಸಮಾನತೆ ಮತ್ತು ಗೌರವದಿಂದ ನಡೆಸಿಕೊಳ್ಳಬೇಕೆಂದು ಆ ದೇಶದ ನೂತನ ಸರ್ಕಾರಕ್ಕೆ ಅಮೆರಿಕದ ಹಲವು ಸಂಸದರು ಆಗ್ರಹಪಡಿಸಿದ್ದಾರೆ ಅಲ್ಪಸಂಖ್ಯಾತರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಈ ಆಗ್ರಹ ವ್ಯಕ್ತವಾಗಿದ್ದು ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಕೈಬರ್ ಪಕ್ತುಂಕ್ವಾ ವಲಯಗಳೂ ಸೇರಿದಂತೆ ಆ ದೇಶದ ಹಲವೆಡೆ ಮತ್ತು ಕರಾಚಿ ನಗರದಲ್ಲಿ ಅಲ್ಪಸಂಖ್ಯಾತರ ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳನ್ನು ನಿಲ್ಲಿಸಲು ಕ್ರಮ ಕ್ವೆಗೊಳ್ಳಬೇಕೆಂದು ನೂತನ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಒತ್ತಾಯಿಸಲಾಗಿದೆ

ಈ ಪಂದ್ಯಕ್ಕೆ ಇಂಗ್ಲೆಂಡ್ ತಂಡದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ

ಈ ಗೆಲುವಿನಿಂದ ಬಾಂಗ್ಲಾ ದೇಶ ಎರಡು ಪಂದ್ಯಗಳ ನಂತರ ಆರು ಅಂಕಗಳನ್ನು ಸಂಪಾದಿಸಿ ಅಗ್ರಸ್ಥಾನದಲ್ಲಿದೆ